ಸ್ವಜ್ವ ಭಾರತ ಅಭಿಯಾನ ಕುರಿತಂತೆ ದೇಶದ ಎಲ್ಲ ನಾಗರಿಕರಲ್ಲಿ ಉಂಟಾಗಿರುವ ಮಾಲೀಕತ್ವ ಭಾವನೆಯಿಂದ ಭಾರತ ಸ್ವಚ್ಣತೆ ಮತ್ತು ನೈರ್ಮಲೀಕರಣ ಹಾದಿಯಲ್ಲಿ ಮಹತ್ವದ ಪ್ರಗತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಬ್ಯಾಂಕ್ ಸಾಲ ವಂಚನೆ ಆರೋಪಿ ಮೆಪುಲ್ ಚೊಸ್ನಿ ಪಸ್ತಾಂತರ ಮನವಿಯನ್ನು ಆಂಟಿಗುವಾ ಸರ್ಕಾರಕ್ಕೆ ಅಧಿಕೃತವಾಗಿ ಹಸ್ತಾಂತರಿಸಿದ ಭಾರತ

ಬಿಹಾರದ ಮುಜಾಫರ್ಮರದ ಆಶ್ರಯ ನಿಲಯದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿದೆ ಎನ್ನಲಾದ ಪ್ರಕರಣ ಕುರಿತಂತೆ ಅಲ್ಲಿನ ಮಕ್ಕಳ ರಕ್ಷಣಾ ಘಟಕದ ಉಪನಿರ್ದೇಶಕ ಅಮಾನತು

ಸ್ಪೋಟಕ ಹೊತ್ತ ಡ್ರೋನ್ಗಳ ಮೂಲಕ ನಡೆದ ಪತ್ನೆ ಪ್ರಯತ್ನದಲ್ಲಿ ವೆನಿಜುಯೆಲಾ ಅಧ್ಯಕ್ಷ ನಿಕೊಲಾಸ್ ಮಡುರೊ ಪಾರು

ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಶಿಪ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ಇಂದು ಪಿ

ಸಿಂಧು ಹಾಗೂ ಸ್ವೇನ್ನ ಕರೋಲಿನಾ ಮರಿನ್ ಮುಖಾಮುಖಿ ಸ್ವಜ್ಞ ಭಾರತ ಅಭಿಯಾನ ಕುರಿತಂತೆ ದೇಶದ ಎಲ್ಲ ನಾಗರಿಕರಲ್ಲಿ ಉಂಟಾಗಿರುವ ಮಾಲೀಕತ್ವ ಭಾವನೆಯಿಂದ ಭಾರತ ಸ್ವಜ್ವತೆ ಮತ್ತು ನೈರ್ಮಲೀಕರಣ ಹಾದಿಯಲ್ಲಿ ಮಪತ್ವದ ಪ್ರಗತಿ ಸಾಧಿಸುವಂತಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಸಹರಾನ್ಮರ ನಾಗರಿಕರೊಬ್ಬರ ಪತ್ರವನ್ನು ಟ್ವಿಟರ್ನಲ್ಲಿ ಇಂದು ಪಂಚಿಕೊಂಡು ನರೇಂದ್ರ ಮೋದಿ ಅವರು ಈ ವಿಷಯ ತಿಳಿಸಿದ್ದಾರೆ ಸ್ವಜ್ಞ ಭಾರತ ಅಭಿಯಾನಕ್ಕೆ ಬೆಂಬಲ ವ್ಯಕ್ತಪಡಿಸಿರುವ ವ್ಯಕ್ತಿ ಇತರರೂ ಮಹತ್ವದ ಈ ಅಭಿಯಾನಕ್ಕೆ ಕ್ಸೆಜೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಲಡಾಕ್ನ ಕುಟುಂಬ ಪ್ರವಾಸದ ಅನುಭವವನ್ನು ಹಂಚಿಕೊಂಡಿರುವ ವಿದ್ಯಾರ್ಥಿಯೊಬ್ಬರ ಪತ್ರವನ್ನು ಪ್ರಧಾನಮಂತ್ರಿ ಪಂಚಿಕೊಂಡಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ರಜಾ ವೇಳೆಯಲ್ಲಿ ವಿದ್ಯಾರ್ಥಿಗಳು ದೇಶದ ವಿವಿಧ ಸ್ವಳಗಳಿಗೆ ಪ್ರವಾಸ ಕೈಗೊಂಡು ಅನುಭವಗಳನ್ನು ಹಂಚಿಕೊಳ್ಳುವಂತೆ ಹೇಳಿದ್ದರು ನಿನ್ನೆ ವಿಶ್ವ ಆರೋಗ್ಯ ಸಂಸ್ಥೆ ದೇಶದಲ್ಲಿ ನಡೆಯುತ್ತಿರುವ ನೈರ್ಮಲೀಕರಣ ಕಾರ್ಯಗಳನ್ನು ಶ್ಲಾಘಿಸಿರುವ ಕುರಿತಂತೆ ಪ್ರಧಾನಮಂತ್ರಿ ಸಂತಸ ವ್ವಕ್ತಪಡಿಸಿದ್ದಾರೆ ಲಕ್ಷಾಂತರ ಜನರ ಜೀವ ಉಳಿಸುವಲ್ಲಿ ಸ್ವಚ್ಛ ಭಾರತ ಅಭಿಯಾನ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ

ಈ ಕುರಿತಂತೆ ಭಾರತ ಈ ಮುನ್ನ ಅಲ್ಲಿನ ಸರ್ಕಾರಕ್ಕೆ ಮನವಿ ಮಾಡಿ ಜೊಸ್ತಿಯನ್ನು ಬಂಧಿಸುವಂತೆ ಕೋರಿತ್ತು ಎಂದು ವಿದೇಶಾಂಗ ಮೂಲಗಳು ತಿಳಿಸಿವೆ

ಕೇಂದ್ರ ಗೃಪ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಇಂದು ನಾಗಾಲ್ಕಾಂಡ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯವನ್ನು ವೀಕ್ಷಿಸಲಿದೆ ನಾಗಾಲ್ಲಾಂಡ್ನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ

ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನೆಲೆಸಿರುವ ಜನರಿಗೆ ಪರಿಹಾರ ಮತ್ತು ನೆರವು ನೀಡಲು ಮುಂದಾಗಿರುವ ತಂಡ ಅಗತ್ಯ ವಸ್ತು ಮತ್ತು ವೈದ್ಯಕೀಯ ಸೇವೆ ನೀಡುತ್ತಿದೆ ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ವೈದ್ಯಕೀಯ ವಿಜ್ಞಾನ ಸಂಸ್ವೆಯನ್ನು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಟೆ ಏಮ್ಸ್ ಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲಾಗಿದೆ ಈ ಕುರಿತಂತೆ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಹಾಗೂ ಉತ್ತರ ಪ್ರದೇಶ ಸರ್ಕಾರ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇದೊಂದು ಐತಿಹಾಸಿಕ ಘಳಿಗೆಯಾಗಿದ್ದು ಬಹು ದಿನಗಳ ಕನಸು ಇಂದು ನನಸಾಗಿದೆ ಸಂಸ್ಥೆಯನ್ನು ಮೇಲ್ವರ್ಜೆಗೇರಿಸಲು ಯಾವುದೇ ಹಣಕಾಸಿನ ಸಮಸ್ವೆಗಳು ಉಂಟಾಗುವುದಿಲ್ಲ ಎಂದು ಸಚಿವರು ಹೇಳಿದರು

ಅಸ್ಲಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನಷ್ಟು ಬಿರುಸುಗೊಂಡು ಅಪಾಯದ ಮಟ್ಟದಲ್ಲಿದೆ ಈಶಾನ್ತ ಭಾಗದಲ್ಲಿರುವ ಡೊಯೊಂಗ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಮುಚ್ಚಲಾಗಿದೆ ಅಸ್ಲಾಂನ ಗೊಲಘಾಟ್ ಜಿಲ್ಲೆ ಮಳೆಯಿಂದಾಗಿ ಅತಿ ಹೆಚ್ಚು ಹಾನಿಗೊಂಡಿದೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಇಂದು ನೂತನ ದೀನ್ದಯಾಳ್ ಉಪಾಧ್ಯಾಯ ರೈಲು ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಮೊಗಲ್ ಸರಾಯ್ ರೈಲ್ವೆ ನಿಲ್ದಾಣ ಎಂದು ಕರೆಯಲ್ಪಡುತ್ತಿತ್ತು ಕೇಂದ್ರ ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಮೂವರು ನಾಯಕರು ಪ್ರಯಾಣಿಕರ ರೈಲಿಗೆ ಮತ್ತು ಸಂಪೂರ್ಣ ಮಹಿಳಾ ಸಿಬ್ಬಂದಿ ಇರುವ ಸರಕು ಸಾಗಾಣೆ ರೈಲಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ದೆಹಲಿ ಹೌರಾ ಮಾರ್ಗದ ಶತಮಾನದ ಹಳೆಯ ರೈಲ್ವೆ ನಿಲ್ದಾಣದಲ್ಲಿ ಸ್ಮಾರ್ಟ್ಯಾರ್ಡ್ ಯೋಜನೆಯನ್ನು ಆರಂಭಿಸಲಿದ್ದಾರೆ ಅಲ್ಲದೆ ಸ್ಪಾರ್ಟ್ಯಾರ್ಡ್ ಯೋಜನೆಯನ್ನು ಮೇಲ್ಲರ್ಜೆಗೇರಿಸುವ ಯೋಜನೆಯನ್ನು ಆರಂಭಿಸಲಿದ್ದಾರೆ

ವಿಶ್ವಸಂಸ್ಟೆಯ ತಾಂತಿಪಾಲನೆ ಕಾರ್ಯಾಚರಣೆ ವಿಭಾಗದ ಉಪ ಮಹಾ ಪ್ರಧಾನ ಕಾರ್ಯದರ್ಶಿ ಜೀನ್ ಪಿರೆ ಲ್ಯಾಕ್ರೋಹಿಕ್ಸ್ ಈ ಕುರಿತಂತೆ ಹೇಳಿಕೆ ನೀಡಿ ವಿಶ್ವದಲ್ಲಿನ ದುರ್ಬಲ ನಾಗರೀಕರ ರಕ್ಷಣೆಗೆ ತಾನು ಕೈಗೊಂಡಿರುವ ಅರ್ಥಮೂರ್ಣ ಪ್ರಯತ್ನಗಳಲ್ಲಿ ಕೈ ಜೋಡಿಸಿರುವ ಹಾಗೂ ಹೊಸ ಸವಾಲುಗಳನ್ನು ಎದುರಿಸಲು ಜೊತೆಯಾಗಿರುವ ಭಾರತಕ್ಕೆ ವಿಶ್ವಸಂಸ್ಟೆ ಆಭಾರಿಯಾಗಿದೆ ಎಂದು ಅವರು ಹೇಳಿದ್ದಾರೆ

ಕಳೆದ ರಾತ್ರಿ ಹೈದರಾಬಾದ್ಗೆ ಆಗಮಿಸಿದ ಅವರು ಕಾರ್ಯಕ್ರಮದ ನಂತರ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ ಮೂರು ದಿನಗಳ ಕೇರಳ ಪ್ರವಾಸ ಕೈಗೊಂಡಿರುವ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಸಂಜೆ ತಿರುವನಂತಮರಕ್ಷೆ ಆಗಮಿಸಲಿದ್ದಾರೆ

ನಂತರ ಅವರು ಕೊಚ್ಚಿಗೆ ಪ್ರಯಾಣ ಬೆಳೆಸಲಿದ್ದಾರೆ

ನಂತರ ಅವರು ತ್ರಿಶೂರ್ಗೆ ಪ್ರಯಾಣ ಬೆಳೆಸಿ ಅಲ್ಲಿ ಸೈಂಟ್ ಥಾಮಸ್ ಕಾಲೇಜ್ನ ಶತಮಾನೋತ್ಲವ ದಿನಾಚರಣೆ ಉದ್ಘಾಟಿಸಲಿದ್ದಾರೆ ರಾಷ್ಷಪತಿಯವರು ತಮ್ಮ ಕೇರಳ ಭೇಟಿ ಸಂದರ್ಭದಲ್ಲಿ ಪ್ರಸಿದ್ದ ಗುರುವಾಯೂರು ದೇವಾಲಯದ ಶ್ರೀಕೃಷನಿಗೆ ಪ್ರಾರ್ಥನೆ ಸಲ್ಲಿಸುವುದೂ ಸೇರಿದೆ

ಹೊಸ ಹಾಗೂ ಕ್ರಿಯಾಶೀಲಾ ಆಲೋಚನೆಗಳನ್ನು ನೀಡಿದ ಉದ್ದಿಮೆಗಳಿಗೆ ಉತ್ತಮ ಮಾರುಕಟ್ಟೆ ದೊರೆಯಲಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ರಕ್ಷಣಾ ವಲಯದಲ್ಲಿ ನವೋದ್ಯಮ ಸವಾಲುಗಳು ಕುರಿತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮ ಕಳೆದ ಏಪ್ರಿಲ್ನಲ್ಲಿ ಘೋಷಿಸಿದ್ದ ರಕ್ಷಣಾ ವಲಯದಲ್ಲಿ ಉತ್ತಷ್ಟತೆ ಆವಿಷ್ಕಾರಗಳು ಕುರಿತ ಕಾರ್ಯಕ್ರಮದ ಒಂದು ಭಾಗವಾಗಿದೆ ಎಂದು ಹೇಳಿದರು

ರುವೆ ಡೆಬಿಟ್ ಕಾರ್ಡ್ ಭೀಮ್ ಆಧಾರ್ ಯುಖಐ ಮತ್ತು ಯುಎಸ್ಎಸ್ಡಿಗಳ ಸೌಲಭ್ಯಗಳನ್ನು ಸಮಾಜದ ಬಡವರ್ಗದ ಜನರಿಗೆ ಕ್ಯಾಶ್ಬ್ಯಾಕ್ ಆಫರ್ ಒದಗಿಸಲು ಅದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆಗೆ ಜಿಎಸ್ಟಿ ಮಂಡಳಿ ಅನುಮೋದನೆ ನೀಡಿದೆ

ಡಿಜೆಟಲ್ ಪಾವತಿಯನ್ನು ಪ್ರಾಯೋಗಿಕ ಮಾದರಿಯಲ್ಲಿ ಮಾಡಲು ರಾಜ್ಯ ಸರ್ಕಾರಗಳು ಸ್ವಯಂ ಪ್ರೇರಿತವಾಗಿ ಮ್ರೋತ್ಸಾಹಧನವನ್ನು ಜನತೆಗೆ ನೀಡಲಿದೆ ಎಂದು ಹೇಳಿದರು